ಶಿವಕುಮಾರ್ ರಾಜ್ಯದಲ್ಲಿ ಯಾವುದೇ ಅಭಿವೃದ್ದಿ ಕಾರ್ಯಗಳು ನಡೆಯುತ್ತಿಲ್ಲ ಬಿ ಎಸ್

ಪರಮೇಶ್ವರ್ ಅವರು ಕೇಂದ್ರ ಕ್ರೀಡಾ ಸಚವ ರಾಜ್ವವರ್ಧನ್ ಸಿಂಗ್ ರಾಥೋಡ್ ಅವರನ್ನು ಭೇಟಿ ಮಾಡಿ ಮನವಿ ಸಲ್ಲಿಸಿದರು ದೆಹಲಿಯಲ್ಲಿಂದು ಕೇಂದ್ರ ಕೀಡಾ ಸಚಿವರನ್ನು ಭೇಟಿ ಮಾಡಿದ ಅವರು ಬೆಂಗಳೂರಿನಲ್ಲಿ ಅಂತಾರಾಷ್ಟೀಯ ಮಟ್ಟದ ಕ್ರೀಡಾ ಹಬ್ ನಿರ್ಮಾಣಕ್ಕೆ ಯೋಜನೆ ಸಿದ್ದಪಡಿಸಲಾಗಿದ್ದು

ವೆಚ್ಚ ಅಂದಾಜಸಲಾಗಿದೆ ಹೀಗಾಗಿ ಬೇಲೋ ಇಂಡಿಯಾ ಯೋಜನೆಯಡಿ ಈ ಕಾರ್ಯಕ್ರಮಕ್ಕೆ ಅನುದಾನ ನೀಡುವಂತೆ ಕೇಂದ್ರ ಸಚಿವರಿಗೆ ಮನವಿ ಸಲ್ಲಿಸಿದರು ಅಲ್ಲದೆ ರಾಜ್ಯದಲ್ಲಿ ಕ್ರೀಡಾ ಅಭಿವೃದ್ದಿ ನಿಟ್ಟನಲ್ಲಿ ಸಾಕಷ್ಟು ಯೋಜನೆ ಕೈಗೆತ್ತಿಕೊಳ್ಳಲಾಗಿದೆ ಇದಕ್ಕೂ ಸಹ ಕೇಂದ್ರ ಕ್ರೀಡಾ ಇಲಾಖೆಯಿಂದ ಅನುದಾನ ನೀಡುವಂತೆಯೂ ಇದೇ ವೇಳೆ ಪ್ರಸ್ತಾವನೆ ಸಲ್ಲಿಸಿ ಶೀಘವೇ ಅನುದಾನ ಬಿಡುಗಡೆಗೆ ಮನವಿ ಮಾಡಿದರು

ಪರಮೇಶ್ವರ್ ಅವರ ಮನವಿಗೆ ಕೇಂದ್ರ ಸಚಿವರು ಸಕಾರಾತ್ಸಕವಾಗಿ ಸ್ಪಂದಿಸಿದ್ದಾರೆ

ರಾಜ್ಞದಲ್ಲಿ ವಾಣಿಜ್ಣ ವ್ಣವಹಾರ ದಾವೆಗಳ ಸುಗಮ ನಿರ್ವಹಣೆಗಾಗಿ ಈ ಮೂರು ನ್ಹಾಯಾಲಯಗಳನ್ನು ಸ್ಥಾಪಿಸಲಾಗುತ್ತಿದೆ ಎರಡು ನ್ನಾಯಾಲಯಗಳನ್ನು ಬೆಂಗಳೂರಿನಲ್ಲಿ ಹಾಗೂ ಇನ್ನೊಂದು ನ್ನಾಯಾಲಯವನ್ನು ಬಳ್ದಾರಿಯಲ್ಲಿ ಸ್ಥಾಪನೆ ಮಾಡಲು ಮಂಜೂರಾತಿ ನೀಡಲಾಗಿದ ಎಂದು ಹೇಳಿದರು ಸುಗಮ ಆರ್ಥಿಕ ವ್ಯವಹಾರಗಳಿಗಾಗಿ ವಾಣಿಜ್ಯ ನ್ಯಾಯಾಲಯ ವಾಣಿಜ್ಯ ವಿಭಾಗ ಹಾಗೂ ವಾಣಿಜ್ಯ ಮೇಲ್ಗನವಿ ವಿಭಾಗಗಳಿಗೆ ಸಂಬಂಧಿಸಿದಂತೆ ಈ ನ್ಯಾಯಾಲಯಗಳು ಕಾರ್ಯನಿರ್ವಹಣೆ ಮಾಡಲಿವೆ ಎಂದು ತಿಳಿಸಿದರು ಈ ನ್ವಾಯಾಲಯಗಳಿಗೆ ಅಗತ್ತವಾದ ಹುದ್ದೆಗಳಿಗೂ ಸಹ ಮಂಜೂರಾತಿ ನೀಡಲಾಗಿದೆ

ತಮ್ಮ ವಿರುದ್ಧದ ದಾಳಿಗಳು ರಾಜಕೀಯ ದುರುದ್ದೇಶ ಹೊಂದಿವೆ ಎಂದು ಕಾಂಗ್ರೆಸ್ ನಾಯಕ ಜಲಸಂಪನ್ಮೂಲ ಸಚಿವ ಡಿ

ಶಿವಕುಮಾರ್ ಹೇಳಿದ್ದಾರೆ ಅವರು ಬೆಂಗಳೂರಿನಲ್ಲಿಂದು ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿ ಕಾಂಗ್ರೆಸ್ ಮತ್ತು ಕಾಂಗ್ರೆಸ್ ನಾಯಕರ ಫನತೆಗೆ ಚ್ಯುತಿ ತರಲು ಬಿಜೆಪಿ ಯತ್ನಿಸುತ್ತಿದೆ ರಾಜ್ಯದಲ್ಲಿ ಬಿಜೆಪಿ ಅಧಿಕಾರಕ್ಕೆ ಬರಲು ತಾವು ಅಡ್ಡಿ ಎಂಬ ಕಾರಣಕ್ಕೆ ತಮ್ಮ ವಿರುದ್ದ ಈ ದಾಳಗಳು ನಡೆಯುತ್ತಿವೆ ತಮ್ಮ ಕೆಲ ಸ್ನೇಹಿತರಿಂದ ಜಾರಿ ನಿರ್ದೇತನಾಲಯ ಬಲವಂತವಾಗಿ ಹೇಳಿಕೆಗಳನ್ನು ಪಡೆದುಕೊಂಡಿದೆ ಎಂದು ಆರೋಪಿಸಿದರು

ಕಾನೂನಿನ ಬಗ್ಗೆ ತಮಗೆ ಗೌರವವಿದ್ದು ತಾವು ಯಾವುದೇ ತಪ್ಪು ಎಸಗಿಲ್ಲ ತಮ್ಮ ವಿರುದ್ದದ ಆಪಾದನೆಗಳು ನಿರಾಧಾರ ಎಂದಿರುವ ಅವರು ಪರಿಸ್ಥಿತಿಯನ್ನು ಎದುರಿಸಲು ತಾವು ಸಿದ್ಧವಿರುವುದಾಗಿ ತಿಳಿಸಿದರು

ದೆಹಲಿಯಲ್ಲಿಂದು ಬಿಜೆಪಿ ವಕ್ತಾರ ಸಂಬಿತ್ ಪಾತ್ರಾ ಮಾಡಿರುವ ಆರೋಪಕ್ಕೆ ಪ್ರಕಿಕ್ರಿಯಿಸಿದ ಅವರು ರಾಜ್ಯ ಕಾಂಗ್ರೆಸ್ ನಿಂದ ಹೈಕಮಾಂಡ್ ಗೆ ಯಾವುದೇ ಹಣ ನೀಡಿಲ್ಲ ಬಿಜೆಪಿ ಮಾಡುತ್ತಿರುವ ಆರೋಪ ನಿರಾಧಾರ ಕಾಂಗ್ರೆಸ್ಸಿನಿಂದ ಹೈಕಮಾಂಡ್ಗೆ ಹಣ ನೀಡಿರುವ ಬಗ್ಗೆ ಬಿಜೆಪಿ ಬಳಿ ದಾಖಲೆಗಳಿದ್ದರೆ ಸಾಬೀತುಪಡಿಸಲಿ ಎಂದು ಹೇಳದರು

ಯಡಿಯೂರಪ್ಪ ಟೀಕಿಸಿದ್ದಾರೆ ಬೆಂಗಳೂರಿನ ಅರಮನೆ ಮೈದಾನದಲ್ಲಿಂದು ರಾಜ್ಯ ಬಿಜೆಪಿ ವಿಶೇಷ ಸಭೆಯನ್ನು ಉದ್ಘಾಟಿಸಿ ಮಾತನಾಡಿದ ಅವರು ಸಚಿವ ರೇವಣ್ಣ ವಿರುದ್ದ ಕಾಂಗ್ರೆಸ್ ಮುಖಂಡ ಎ ಮಂಜು ಮಾಡಿರುವ ಆರೋಪ ಗಂಭೀರವಾಗಿದ್ದು ಈ ವಿಷಯದಲ್ಲಿ ಜಿಲ್ಲಾಧಿಕಾರಿಗಳು ತ್ರಮ ಕೈಗೊಳ್ಳದಿದ್ದರೆ ಪಕ್ಷದ ವತಿಯಿಂದ ಹೋರಾಟ ನಡೆಸಬೇಕಾದೀತು ಎಂದು ಎಚ್ಚರಿಸಿದರು ಸಚಿವರಾದ ಡಿ

ಶಿವಕುಮಾರ್ ಹಾಗೂ ರೇವಣ್ಣ ಕಮೀಷನ್ ಪಡೆಯುತ್ತಿದ್ದು ಹಿಂದಿನ ಕಾಂಗ್ರೆಸ್ ಸರ್ಕಾರದ ಅವಧಿಯಲ್ಲಿ ಮಂಜೂರಾದ ಕಾಮಗಾರಿಗಳಿಗೂ ಕಮೀಷನ್ ಪಡೆಯುತ್ತಿದ್ದಾರೆ ರಾಜ್ಯ ಸರ್ಕಾರದಲ್ಲಿ ತುಫಲಕ್ ದರ್ಬಾರು ನಡೆದಿದೆ

ಆಪರೇಷನ್ ಕಮಲದ ಬಗ್ಗೆ ಆರೋಪ ಮಾಡುವ ಮುಖ್ಯಮಂತ್ರಿ ಕುಮಾರಸ್ವಾಮಿ ಬಿಜೆಪಿ ಶಾಸಕರಿಗೆ ಜೆಡಿಎಸ್ ಸೇರಲು ಒತ್ತಾಯ ಮಾಡಿದ್ದು ಏಕೆ ಎಂದು ಪ್ರಶ್ನಿಸಿದ ಯಡಿಯೂರಪ್ಪ ಕೆಲವರಿಗೆ ಸಚಿವ ಸ್ಥಾನ ನೀಡುವ ಭರವಸೆಯನ್ನು ನೀಡಿದ್ದಾರೆ ಎಂದು ಆರೋಪಿಸಿದರು

ದೆಹಲಿಯಲ್ಲಿಂದು ನಡೆದ ಸಂಪುಟ ಸಭೆಯಲ್ಲಿ ಈ ಕುರಿತು ಮಹತ್ವದ ತೀರ್ಮಾನ ಕೈಗೊಳ್ಳಲಾಗಿದೆ ಮುಸಲ್ಲಾನ ಮಹಿಳೆಯರಿಗೆ ನ್ಯಾಯ ಮತ್ತು ಗೌರವಯುತವಾದ ಜೀವನವನ್ನು ದೊರಕಿಸಿ ಕೊಡುವ ಉದ್ದೇಶದಿಂದ ಸರ್ಕಾರ ಕ ್ರಮ ಕೈಗೊಂಡಿದೆ ತೀನ್ ತಲಾಖ್ ವಿರುದ್ದ ಸಂತ್ರಶ್ಥೆ ಆಕೆಯ ಹತ್ತಿರದ ಅಥವಾ ರಕ್ತಸಂಬಂಧಿಗಳು ನ್ನಾಯಾಲಯದ ಮೊರೆ ಹೋಗಲು ಸುಗ್ರೀವಾಜ್ಞೆ ಸಹಕಾರಿಯಾಗಲಿದೆ ಎಂದು ಸಂಪುಟ ಸಭೆಯ ನಂತರ ಕಾನೂನು ಸಚಿವ ರವಿಶಂಕರ್ ಪ್ರಸಾದ್ ತಿಳಿಸಿದರು ಈ ಸುಗ್ರೀವಾಜ್ವೆಯನ್ನು ದೇಶದ ಹಿತದ್ವಶ್ಯಿಯಿಂದ ರೂಪಿಸಲಾಗಿದೆ ಈ ನಿಟ್ಟನಲ್ಲಿ ಪ್ರಮುಖ ಪ್ರತಿಪಕ್ಷ ಕಾಂಗ್ರೆಸ್ನ ಬೆಂಬಲ ಪಡೆಯಲು ಸಾಕಷ್ಟು ಪ್ರಯತ್ನ ನಡೆಸಲಾಯಿತು ಆದರೆ ಮತಬ್ಬಾಂಕ್ ರಾಜಕಾರಣದಿಂದಾಗಿ ಕಾಂಗ್ರೆಸ್ ಇದಕ್ಕೆ ಬೆಂಬಲ ನೀಡಲಿಲ್ಲ ಎನ್ನುವುದು ಸುಸ್ಪಷ್ಟವಾಗಿದೆ ಎಂದು ಸಚಿವ ರವಿಶಂಕರ್ ಪ್ರಸಾದ್ ತಿಳಿಸಿದರು

ಮೈಸೂರು ಅರಮನೆಗಿಂದು ಭೇಟಿ ನೀಡಿದ ಸಚಿವರು ಯದುವೀರ್ ಜತೆ ಮಾತುಕತೆ ನಡೆಸಿದರು ಹಳೆ ಮೈಸೂರು ಭಾಗದಲ್ಲಿ ಯದುವೀರ್ ಅವರಿಂದ ಬಳಸಿಕೊಂಡು ಪ್ರಚಾರ ಕಾರ್ಯ ನಡೆಸುವ ಚಿಂತನೆ ನಡೆಸಿದ್ದು ರಾಜ್ಞದ ವಿವಿಧ ಭಾಗಗಳಲ್ಲಿ ವಿವಿಧ ಗಣ್ಣರನ್ನು ರಾಯಭಾರಿಯಾಗಿ ಆಯ್ಲಿ ಮಾಡಲು ಪ್ರವಾಸೋದ್ದಮ ಇಲಾಖೆ ಮುಂದಾಗಿದೆ ಈ ಹಿನ್ನೆಲೆಯಲ್ಲಿ ಯದುವೀರ್ ಜೊತೆ ಮಾತುಕತೆ ನಡೆಸಿದ್ದಾರೆ ಮಾತುಕತೆ ನಡೆಸಿದ ನಂತರ ಮಾತನಾಡಿದ ಸಾ ರಾಮಹೇಶ್ ಬ್ರಾಂಡ್ ಅಂಬಾಸಿಡರ್ ವಿಚಾರವಾಗಿ ಮಾತುಕತೆ ನಡೆಸಲು ಅರಮನೆಗೆ ತೆರಳಿ ಈ ಬಗ್ಗೆ ಅವರಿಗೆ ಮನವಿ ಮಾಡಿದ್ದೇನೆ ಶೀಘ್ರದಲ್ಲೇ ಯದುವೀರರು ಅವರ ನಿರ್ಧಾರ ತಿಳಿಸಲಿದ್ದಾರೆ ಎಂದರು

ಜಯಮಾಲಾ ರಾಮಚಂದ್ರ ಇಂದು ಚಾಲನೆ ನೀಡಿದರು

ಮುನ್ಸೂಚನೆಯಂತೆ ರಾಜ್ಯದ ಕೆಲವು ಕಡೆ ಗುಡುಗು ಸಹಿತ ಮಳೆಯಾಗುವ ಸಾಧ್ಯತೆ ಇದೆ ಬೆಂಗಳೂರಿನಲ್ಲಿ ಸಾಮಾನ್ಯವಾಗಿ ಮೋಡ ಕವಿದ ವಾತಾವರಣವಿದ್ದು ಕೆಲವೆಡೆ ಮಳೆಯಾಗುವ ಸಂಭವ ಇದೆ